ಉಪರಾಷ್ಟ್ಯ ಪತಿ ಎಂ

ಅಲ್ಲದೆ

ಅದು ಬುಧವಾರ ಆರಂಭವಾಯಿತು ಪ್ರಧಾನಿ ನರೇಂದ್ರ ಮೋದಿ ಅವರು ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆ ಇದೆ ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌವಾಣ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ

ವೆಂಕಯ್ಯ ನಾಯ್ಡು ಇಂದಿನಿಂದ ಸರ್ಬಿಯಾ ಮಾಲ್ವಾ ಮತ್ತು ರೊಮೇನಿಯಾ ಈ ಮೂರು ದೇಶಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಏಳು ದಿನಗಳ ತಮ್ಮ ಪ್ರವಾಸದ ಮೊದಲ ಚರಣದಲ್ಲಿ ಅವರು ಸರ್ಬಿಯಾ ತೆಲುಪಲಿದ್ದು ಆ ದೇಶದ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ದೆಹಲಿಯಲ್ಲಿ ಸುದ್ದಿಗಾರರಿಗೆ ವಿವರ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಮಧ್ಯ ಐರೋಪ್ಯ ವಿಭಾಗದ ಜಂಟಿ ಕಾರ್ಯದರ್ಶಿ ಡಾ ಅಂಜುಕುಮಾರ್ ಉಪರಾಷ್ವ ಪತಿ ಅವರ ಮೂರು ದೇಶಗಳ ಪ್ರವಾಸ ಸಂದರ್ಭದಲ್ಲಿ ಕೃಷಿ ಪ್ರವಾಸೋದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ತಿಳಿವಳಿಕೆ ಪತ್ರಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಎಂದು ಹೇಳಿದರು ವೆಂಕಯ್ಯನಾಯ್ಡು ಅವರು ಪ್ರವಾಸದ ಎರಡನೇ ಚರಣದಲ್ಲಿ ಭಾನುವಾರ ಮಾಲ್ವಾಗೆ ಆಗಮಿ ಆ ದೇಶದ ನಾಯಕರೊಂದಿಗೆ ಪರಸ್ವರ ಹಿತಾಸಕ್ತಿಯ ವಿಚಾರಗಳ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ

ಈ ಐರೋಪ್ನ ದೇಶಗಳೊಂದಿಗೆ ಭಾರತ ಐತಿಹಾಸಿಕ ಬಾಂಧವ್ಯ ಹೊಂದಿದ್ದು ಉಪರಾಷ್ನಗಳ ಭೇಟಿ ದ್ವೀಪಕ್ಷಿಯ ಸಂಬಂಧಗಳನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲಿದೆ ಎಂದು ಡಾ

ಜಾಗತಿಕ ವಾಣಿಜ್ಯ ವಹಿವಾಟು ಉತ್ತೇಜನ ಹೊಸ ಕ್ಯೆಗಾರಿಕಾ ಕ್ರಾಂತಿ ಗ್ರಾಹಕರ ಹಿತರಕ್ಷಣೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಪ್ರಭು ಅವರು ತಮ್ಮ ಟ್ಲೀಟ್ನಲ್ಲಿ

ಅಮೆರಿಕಾ ಸೇರಿದಂತೆ ಹಲವು ರಾಷ್ಟಗಳು ಉಕ್ಕು ಮತ್ತು ಅಲ್ಯುಮಿನಿಯಂ ಮೇಲಿನ ಆಮದು ಸುಂಕವನ್ನು ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ಈ ಸಭೆಗೆ ಹೆಚ್ಚಿನ ಮಹತ್ಯವಿದೆ ಇದರಿಂದ ಜಾಗತಿಕ ವ್ಯಾಪಾರದ ಮೇಲೆ ಭಾರಿ ಪರಿಣಾಮ ಬೀರಿದೆ

ಅರ್ಜಿಂಟೀನಾ

ಐರೋಪ್ಯ ಒಕ್ಕೂಟ ಫ್ರಾನ್ಸ್

ಅಧಿಕೃತ ಪ್ರಕಟಣೆಯಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಪೂರ್ವ ಪ್ರಾಂತ್ಯಗಳ ವಾಣಿಜ್ಯ ನಿಯೋಗಗಳು ಭಾರತಕ್ಕೆ ಭೇಟಿ ನೀಡುವಂತೆ ಮತ್ತು ಇಲ್ಲಿನ ವಾಣಿಜ್ಯೋದ್ಯಮಿಗಳ ಜೊತೆ ಸಹಭಾಗಿತ್ವ ಸಾಧಿಸುವ ಅವಕಾಶಗಳನ್ನು ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ ಪ್ರಭು ಅವರು ಇತ್ತೀಚೆಗೆ ಪೂರ್ವ ಆರ್ಥಿಕ ವೇದಿಕೆ ಸಭೆಯಲ್ಲಿ ಭಾಗವಹಿಸಿ ರಷ್ಯಾ ಪ್ರವಾಸ ಮುಗಿಸಿಕೊಂಡು ವಾಪಸ್ವಾದರು ವಾಣಿಜ್ಯ ಸಚಿವರು ಅಲಲಿ ರಷ್ಯಾದ ವಾಣಿಜ್ಯ ಸಚಿವರೊಂದಿಗೆ ದ್ವೀಪಕ್ವೀಯ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ಕುರಿತಂತೆ ಚರ್ಚೆ ನಡೆಸಿದರು ಗಣಿಗಾರಿಕೆ ಕೃಷಿ ಮತ್ತು ಪ್ರವಾಸೋದ್ಯಮ ವಲಯಗಳಲ್ಲಿ ಪರಸ್ಪರ ಸಹಕಾರ ಕುರಿತಂತೆ ಸಮಾಲೋಚನೆ ನಡೆಸಿದ್ದರು ಅಸ್ಖಾಂ ಮುಖ್ಯಮಂತ್ರಿ ಸರ್ಬಾನಂದ ಸೊನೊವಾಲ್ ಗುವಾಹಟಿಯ ಸುಅಲ್ ಕುಚಿಯಲ್ಲಿಂದು ರೇಷ್ಮೆ ನೂಲು ಬ್ಯಾಂಕನ್ನು ಉದ್ಘಾಟಿಸಲಿದ್ದಾರೆ ಕ್ಷೆಮಗ್ಗ ಮತ್ತು ಜವಳಿ ಸಚಿವ ರಂಜಿತ್ ದತ್ತಾ ಹಣಕಾಸು ಸಚಿವ ಹಿಮಂತ ಬಿಸ್ಲಾ ಸರ್ಮಾ ಮತ್ತಿತರರು ಭಾಗವಹಿಸಲಿದ್ದಾರೆ

ಉತ್ತರ ಪ್ರದೇಶದ ಐತಿಹಾಸಿಕ ರಾಮ್ನಗರದ ರಾಮ್ಲೀಲಾದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಗಣೇಶ ಮತ್ತು ಶ್ರೀರಾಮಚರಿತ ಮಾನಸ ಆರಾಧನೆ ನಿನ್ನೆ ಯಿಂದ ಆರಂಭವಾಗಿದೆ

ಮರೆಯಲಾಗದಂತಹ ಅದ್ದುತ ಅನುಭವ ಕಟ್ಟಿಕೊಡುವ ಈ ಉತ್ಪವದಲ್ಲಿ ಭಾರಿ ಸಂಖ್ಯೆಯ ಸ್ಥಳೀಯರಲ್ಲದೆ ವಿದೇಶಿಯರು ಸಹ ಭಾಗವಹಿಸಲಿದ್ದಾರೆ

ಐಆರ್ಜಿಸಿ ಟಿಇಸಿ ಒಂದು ಸಾಂಸ್ಕೃತಿಕ ಸಂಸ್ಥೆಯಾಗಿದ್ದು ಅದು ಪ್ರತಿ ವರ್ಷ ಸಭೆ ಸೇರಿ ದ್ವಿಪಕ್ಷೀಯ ವ್ಯಾಪಾರ ಬಂಡವಾಳ ಹೂಡಿಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಕೃತಿ ಹಾಗೂ ಪರಸ್ವರ ಹಿತಾಸಕ್ತಿಯ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಲಿದೆ ಆಯೋಗ ಹಲವು ವಲಯಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಕುರಿತಂತೆ ಮಾಹಿತಿಯನ್ನು ಪಡೆದು ಅಗತ್ಯ ಮುಖ್ಯಸ್ಥರಿಗೆ ನೀತಿ ನಿರೂಪಣೆ ಕುರಿತು ಶಿಫಾರಸುಗಳು ಮತ್ತು ನಿರ್ದೇಶನಗಳನ್ನು ನೀಡಲಿದೆ ಈ ಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಸುಷ್ಲಾ ಸ್ವರಾಜ್ ನಿನ್ನೆ ಮಾಸ್ಕೋ ತಲುಪಿದ್ದು ಅವರು ಆ ದೇಶದ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋ ಅವರನ್ನು ಭೇಟಿ ಮಾಡಿದ್ದರು

ಉಭಯ ನಾಯಕರು ದ್ವಿಪಕ್ಷೀಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು ಎಂದು ಹೇಳಿದ್ದಾರೆ

ಯಾತ್ರಾರ್ಥಿಗಳು ಮುಕ್ತಿನಾಥದಿಂದ ಹಿಂತಿರುಗಿ ಬರುತ್ತಿದ್ದಾಗ ದನ ಗ್ರಾಮದಲ್ಲಿ ಭಾರಿ ಮಳೆ ಮತ್ತು ಭೂಕುಸಿತದಿಂದ ಉಂಟಾದ ಪ್ರವಾಹಕ್ಕೆ ಸಿಲುಕಿದ್ದರು ಸಂಕಷ್ಟಕ್ಕೆ ಸಿಲುಕಿದ್ದವರಲ್ಲಿ ವ್ವದ್ದರು ಹಾಗೂ ಮಕ್ಕಳು ಸಹ ಸೇರಿದ್ದು ಅವರೆಲ್ಲ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ವ ರಾಜ್ಯದವರು ಹಾಗೂ ಕೆಲವರು ಸಾಗರೋತ್ತರ ಭಾರತೀಯರು ಇದ್ದಾರೆ ಸ್ಥಳೀಯ ಆಡಳಿತದ ಸಹಾಯದಿಂದ ಯಾತ್ರಾರ್ಥಿಗಳಿಗೆ ಆಹಾರ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ

ಯಾತ್ರಾರ್ಥಿಗಳಿಗೆ ಪೋಕ್ರಾದಲ್ಲಿ ಪ್ರಾಥಮಿಕ ವೈದ್ಯಕೀಯ ನೆರವು ನೀಡಲಾಗುವುದು ನಂತರ ಅವರನ್ನು ಕಠ್ಮಂಡುವಿಗೆ ಕರೆತಂದು ಅಲ್ಲಿಂದ ಭಾರತಕ್ಕೆ ವಾಪಸ್ ಕರೆತರಲಾಗುವುದು

ನವದೆಹಲಿಯಲ್ಲಿ ಗ್ಬಹ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತಮಟ್ಟದ ಸಭೆಯಲ್ಲಿ ಹೆಚ್ಚುವರಿ ಆರ್ಥಿಕ ನೆರವು ಬಿಡುಗಡೆ ಮಾಡುವ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ

ಅಲ್ಲದೆ ಇಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ನಡೆಸಲು ಸಹ ನಿರ್ಧರಿಸಲಾಗಿದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಪಾಣ್ತಾದಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಭಾರತ ತಂಡ ಸ್ವರ್ಣ ಗೆಲ್ಲಲು ಸಹ ಅವರು ತಮ್ಮ ಸಹಕಾರ ನೀಡಿದರು

ಲಂಡನ್ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಜಯಿಸಿದ್ದ ವಿಜಯ್ಕುಮಾರ್ ಕೂಡ ಪದಕ ಗಳಿಸುವಲ್ಲಿ ವಿಫಲರಾದರು